ಿಂ ದೇಶದ ಅರ್ಥ ವ್ಯವಸ್ಥೆ ಮತ್ತಷ್ಟು ಬಲಪಡಿಸುವ ಮಧ್ಯಂತರ ಬಜೆಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣನೆ

ವಾರ್ತೆಗಳ ವಿವರ ಬಜೆಟ್ನಲ್ಲಿ ಸಮಾಜದ ಎಲ್ಲಾ ವರ್ಗಗಳ ಅಭಿವೃದ್ದಿಗೂ ಆದ್ದತೆ ನೀಡಲಾಗಿದ್ದು ಪ್ರಗತಿಯ ಲಾಭವನ್ನು ಎಲ್ಲಾ ವರ್ಗದವರಿಗೂ ತಲುಪಿಸಲು ಯಕ್ನಿಸಲಾಗಿದೆ ಎಂದು ಪಣಕಾಸು ಖಾತೆ ಸಚಿವ ಪಿಯುಷ್ ಗೋಯಲ್ ಹೇಳಿದ್ದಾರೆ

ಸಂಸತ್ ಭವನದಲ್ಲಿ ನಿನ್ನೆ ಬಜೆಟ್ ಕುರಿತು ಪ್ರತಿಕ್ರಿಯಿಸಿದ ಅವರು ಸಚಿವರಾದ ಅರುಣ್ ಜೇಟ್ಲಿ ಪಾಗೂ ಪೀಯೂಷ್ ಗೋಯಲ್ ದೇಶದ ಅರ್ಥವ್ಯವಸ್ಥೆ ಮತ್ತಷ್ಟು ಬಲಪಡಿಸುವ ಅತ್ತುತ್ತಮ ಬಜೆಟ್ ನೀಡಿದ್ದಾರೆ ಎಂದು ಶ್ಲಾಘಿಸಿದರು ಪ್ರಸಕ್ತ ಲೋಕಸಭೆಯ ಅವಧಿ ಪೂರ್ಣಗೊಳ್ಳುತ್ತಿರುವ ಓನ್ನೆಲೆ ಮಂಡಿಸಲಾದ ಮಧ್ಯಂತರ ಬಜೆಚ್ನ್ನು ಕೇವಲ ಟ್ರೇಲರ್ ಎಂದು ಬಣ್ಣಿಸಿದ ಪ್ರಧಾನಿ ಮುಂಬರುವ ದಿನಗಳಲ್ಲಿ ಶಕ್ತಿಶಾಲಿ ರಾಷ್ಷ ನಿರ್ಮಿಸುವ ನಿಟ್ಟಿನಲ್ಲಿ ಈ ಬಜೆಟ್ ಮಹತ್ವದ ಕ್ರಮವಾಗಿದೆ ಎಂದರು ರೈತರು ಮಧ್ಯಮವರ್ಗ ತೆರಿಗೆದಾರರು ಕಾರ್ಮಿಕರು ಸಣ್ಣ ಉದ್ಯಮಿಗಳು ಸಮಾಜದ ಅಂಚಿನ ಸಮುದಾಯದವರು ಸೇರಿದಂತೆ ಎಲ್ಲ ವರ್ಗದವರನ್ನೂ ಬಜೆಟ್ ಒಳಗೊಂಡಿದೆ ಎಂದರು ದೂರದರ್ಶಿ ಅಭಿವೃದ್ದಿಪರ ಬಜೆಟ್ ಇದಾಗಿದ್ದು ರೈತರು ಬಡವರು ಮಧ್ಯಮ ವರ್ಗದವರು ಮತ್ತು ಜನಸಾಮಾನ್ನರನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಮಪತ್ವದ ಕ್ರಮವಾಗಿದೆ ಎಂದು ಸಚಿವ ಅರುಣ್ ಜೇಟ್ಲ ಶ್ಲಾಘಿಸಿದ್ದಾರೆ

ಮಧ್ಯಂತರ ಬಜೆಟ್ ನಿರಾಶಾದಾಯಕವಾಗಿದೆ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ವರ್ಗದವರನ್ನು ಓಲೈಸುವ ಕೆಲಸ ಮಾಡಿದ್ದಾರೆ ಆದರೆ ಜನರು ಹಾಗೂ ರೈತರು ನಿರೀಕ್ಷಿಸಿದ ಬಜೆಬ್ ನೀಡಿಲ್ಲ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಕೇಂದ್ರ ಪಣಕಾಸು ಖಾತೆ ಸಚಿವ ಪಿಯುಷ್ ಗೋಯಲ್ ಲೋಕಸಭೆಯಲ್ಲಿ ಮಂಡಿಸಿದ ಬಜೆಟ್ ಕೇವಲ ರಾಜಕೀಯ ದೃಷ್ಟಿ ಹೊಂದಿದ್ಲು ರೈತರು ಸಾಮಾನ್ನ ಜನರು ಯುವ ಜನರಿಗೆ ಯಾವುದೇ ಪ್ರಯೋಜನವಾಗಿಲ್ಲ ಮುಂಬರುವ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬಜೆಟ್ ಮಂಡಿಸಲಾಗಿದೆ ರೈತರ ಸಮಸ್ಥೆಗಳಿಗೆ ಶಾಶ್ವತ ಪರಿಹಾರ ಸಿಗಬಹುದು ಎಂಬ ನಿರೀಕ್ಷೆ ಇತ್ತು ಸಾಲಮನ್ನಾ ಘೋಷಿಸಬಹುದಿತ್ತು ಕನಿಷ್ಠ ಪಕ್ಷ ರೈಶರ ಬೆಳೆಗೆ ಸೂಕ್ತ ಬೆಲೆ ಕೊಡಿಸುವ ನಿಟ್ಟನಲ್ಲಿ ಯೋಜನೆ ತರಬಹುದಿತ್ತು ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಯಾಗಿದ್ದು ಬಿಟ್ಟರೆ ಸರ್ಕಾರಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ವರ್ ಜಿ

ಬಜೆಟ್ ಮಂಡನೆ ಯುವಜನತೆ ಹಾಗೂ ರೈತ ವರ್ಗಗಳ ನಿರೀಕ್ಷೆ ಹುಸಿಯಾಗಿಸಿದೆ ಸಂಪೂರ್ಣವಾಗಿ ರೈತ ಮತ್ತು ಯುವಜನ ವಿರೋಧಿ ಬಜೆಟ್ ಇದಾಗಿದೆ ನಿರುದ್ನೋಗ ದೇಶದ ಈಗಿನ ಜ್ವಲಂತ ಸಮಸ್ತೆಯಾಗಿದ್ದು ಈ ಯುವಸಮುದಾಯಕ್ಕೆ ಸಮಾಧಾನ ನೀಡಬಲ್ಲ ಯಾವುದೇ ಯೋಜನೆ ಬಜೆಟ್ನಲ್ಲಿ ಇಲ್ಲ

ಪ್ರಸಕ್ತ ಸಾಲಿನ ಬಜೆಟ್ ಸರ್ವಜನ ಸಮಭಾವದ ಸರ್ವಜನ ಕಲ್ನಾಣದ ವಿಶೇಷವಾಗಿ ರೈಶರ ಪರವಾದ ನವಭಾರತ ನಿರ್ಮಾಣಕ್ಕೆ ರಾಜಮಾರ್ಗದ ಮುಂಗಡ ಪ್ರವಾಗಿದೆ ಎಂದು ಧಾರವಾಡ ಸಂಸದ ಪ್ರಲ್ವಾದ್ ಜೋಶಿ ಪ್ರಶಂಸಿಸಿದ್ದಾರೆ ಈ ಬಜೆಟ್ ಮುಂಬರುವ ವರ್ಷಗಳಲ್ಲಿ ಭಾರತವನ್ನು ಜಗತ್ತಿನ ಒಂದು ಹೊಸ ಆರ್ಥಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಮುಖ್ಯ ಯಂತ್ರವಾಗಿ ಪರಿಣಮಿಸಲಿದೆ ದೇಶದ ಮೂಲಭೂತ ಸೌಲಭ್ಯ ನಿರ್ಮಾಣದಲ್ಲಿ ಕ್ರಾಂತಿಕಾರಿ ಯೋಜನೆಗಳನ್ನು ರೂಪಿಸಿ ಈ ವಲಯದಲ್ಲಿ ಹೆಚ್ಚಿನ ಉದ್ಯೋಗ ನಿರ್ಮಾಣಕ್ಕೆ ಒತ್ತು ನೀಡಲಾಗಿದೆ ಎಂದು ಬಣ್ಣಿಸಿದ್ದಾರೆ ಬಡವರ ಮಧ್ಯಮ ವರ್ಗದ ಜನರ ಬದುಕನ್ನು ಮತ್ತಷ್ಟು ಪಸನು ಮಾಡಲು ಕೇಂದ್ರ ಬಜೆಟ್ ಪೂರಕವಾಗಿದೆ ಮಧ್ಯಂತರ ಬಜೆಟ್ ಅಭಿವ್ಯದ್ವಿಪರ ಪಾಗೂ ಸಮಗ್ರ ಜನಾಂಗದ ವಿಕಾಸಕ್ಕೆ ಪಾದಿ ಮಾಡಿ ಕೊಡಲಿದೆ ಎಂದು ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡ್ಕೂರಪ್ಪ ಪ್ರತಿಕಿಯಿಸಿದ್ದಾರೆ ಈ ಕುರಿತು ಪ್ರಕಟಣೆ ನೀಡಿರುವ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಘೋಷ ವಾಕ್ಕದಂತೆ ದೇಶದ ಎಲ್ಲರನ್ನೊಳಗೊಂಡ ಅಭಿವೃದ್ದಿಗೋಸ್ಕರ ನೀಡಿದ ಬಜೆಟ್ ಎಂದು ಹೇಳಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪಕ್ಕೆ ತುತ್ತಾದ ಮರಗಳನ್ನು ಜಮೀನು ಮಾಲೀಕರಿಗೆ ನೀಡಲು ಕೊಡಗು ಪುನರ್ ನಿರ್ಮಾಣ ಪ್ರಾಧಿಕಾರ್ದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಸಾ

ಮಹೇಶ್ ತಿಳಿಸಿದ್ದಾರೆ

ರಾಜ್ಯಪಾಲ ವಜುಭಾಯ್ ವಾಲಾ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸುವರು

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂತಗಳು ಿ ಮಧ್ಯಂತರ ಬಜೆಟ್ ಮಂಡನೆ ಸಮಾಜದ ಎಲ್ಲ ವರ್ಗದವರ ಅಭಿವೃದ್ದಿಗೆ ಆದ್ಕತೆ ಿಂ ದೇಶದ ಅರ್ಥ ವ್ಯವಸ್ಥ ಮತ್ತಷ್ಟು ಬಲಪಡಿಸುವ ಮಧ್ಯಂತರ ಬಜೆಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣನೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು